ಇಂದು ಮಧ್ಯಾಪ್ನ ಪ್ರಧಾನಿ ನರೇಂದ್ರ ಮೋದಿ ಸಾಹೇಬ್ ಗಾಂಜ್ ಜಿಲ್ಲೆಯ ಭೋಗ್ನದಿಹ್ನಲ್ಲಿ ಚುನಾವಣಾ ರ್ನಾಲಿಯಲ್ಲಿ ಮಾತನಾಡಲಿದ್ದಾರೆ ಜಿಎಂಎಂ ಜಾರ್ಖಂಡ್ ವಿಕಾಸ್ ಮೋರ್ಚಾ ಮತ್ತು ಎಜಿಎಸ್ಯು ಮುಖಂಡರು ತಮ್ನ ಪಕ್ಷದ ಅಭ್ನರ್ಥಿಗಳ ಪರ ಸಾರ್ವಜನಿಕ ಸಭೆಗಳಲ್ಲಿ ಮತಯಾಚಿಸಲಿದ್ದಾರೆ

ವಿಡಿಯೋ ಕಾನ್ಸರೆನ್ಸ್ ಮೂಲಕ ಇಂಡಿಯಾ ಎಕಾನಾಮಿಕ್ ಕಾನ್ಕ್ಷೇವ್ ಉದ್ಲೇತಿಸಿ ಮಾತನಾಡಿದ ನಿರ್ಮಲಾ ಸೀತಾರಾಮನ್ ನೈಸರ್ಗಿಕ ವಿಪತ್ತುಗಳ ಕಾರಣದಿಂದಾಗಿ ಪಣ ಸಂಗ್ರಹಗಳಲ್ಲಿ ರಾಜ್ಞಗಳು ಹಿಂದೆ ಬಿದ್ದಿದೆ

ಟಿ ಸಲ್ಲಿಕೆಯಲ್ಲಿನ ಕುಸಿತ ಹಾಗೂ ಬಳಕೆಯು ನಿಧಾನಗತಿಯ ಕಾರಣದಿಂದಾಗಿ ಸಂಗ್ರಹಣಗಳಲ್ಲಿ ಇಳಕೆ ಕಂಡು ಬಂದಿದೆ ಜಿಎಸ್ಸಿ ಸಂಗ್ರಹ ಸುಧಾರಿಸಲು ರಾಜ್ಯ ಮತ್ತು ಕೇಂದರದ ಕಂದಾಯ ಇಲಾಖೆ ಸಾಕಷ್ಟು ಪ್ರಯತ್ನ ಮಾಡ ಬೇಕಾಗುತ್ತದೆ ಎಂದು ಸಚಿವರು ಹೇಳಿದರು ಆದಾಗ್ಲೂ ಸರ್ಕಾರವು ಜಿಎಸ್ಟಿ ದರವನ್ನು ಕಡಿತಗೊಳಿಸುತ್ತದೆ ಎನ್ನುವುದನ್ನು ನಿರಾಕರಿಸಿದರು

ಮುಖ್ಯನ್ನಾಯಮೂರ್ತಿ ಎಸ್

ಬೋಬ್ಡೆ ನೇತೃತ್ವದ ನ್ನಾಯಪೀಠ ಉಲ್ಲೇಖಿತ ಸಮುದಾಯವೊಂದರ ರಾಜ್ಯವಾರು ಜನಸಂಖ್ಯೆಯ ಆಧಾರದ ಮೇಲೆ ಅಲ್ಪಸಂಖ್ಯಾತ ಸ್ಥಾನಮಾನ ನೀಡಿಕೆಗೆ ಅನುಸರಿಸಲಾಗಿರುವ ಮಾರ್ಗಸೂಚಿಯನ್ನು ಬದಲಾಯಿಸುವಂತೆ ಕೋರಿರುವ ಈ ಅರ್ಜಿಯನ್ನು ವಿಚಾರಣೆಗೆ ಕ್ಲೆಗೆತ್ತಿಕೊಳ್ಳಲು ನಿರಾಕರಿಸಿತು ನ್ನಾಯಪೀಠದ ಇನ್ನಿಬ್ಲರು ಸದಸ್ಸರಾದ ನ್ನಾಯಮೂರ್ತಿಗಳಾದ ಬಿ

ಗವಾಯ್ ಮತ್ತು ಸೂರ್ಯಕಾಂತ್ ಅವರೂ ಸಹ ಈ ಅರ್ಜೆಯ ವಿಚಾರಣೆ ಅಗತ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟರು ನೂತನ ಪೌರತ್ನ ತಿದ್ಲುಪಡಿ ಕಾಯ್ದೆಯ ಬಗ್ಗೆ ವಿರೋಧ ಪಕ್ಷಗಳ ಬೇಜವಬ್ದಾರ ಸದಸ್ನರು ಅಪಕ್ರಚಾರ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ದೇಶದ ಪಲವೆಡೆ ಹಿಂಸಾಚಾರ ಭುಗಿಲೆದ್ಲಿದೆ ಎಂದು ಗ್ರಹ ಸಚಿವಾಲಯದ ರಾಜ್ಯ ಮಂತ್ರಿ ಜೆ ಕಿಶನ್ ರೆಡ್ಡಿ ಆರೋಪಿಸಿದ್ಲಾರೆ ರಾಷ್ಯ ರಾಜಧಾನಿ ದೆಹಲಿಯಲ್ಲಿ ಹಿಂಸಾಚಾರಕ್ಕೆ ರಾಜಕೀಯ ಪಕ್ಷಗಳು ಪ್ರಚೋದನೆ ನೀಡುವುದನ್ನು ನಿಲ್ಲಿಸಬೇಕು ಮತ್ತು ಸಮಾಜದಲ್ಲಿ ಶಾಂತಿ ಮತ್ತು ಸುವ್ನವಸ್ಥೆಯ ಪಾಲನೆಗೆ ನಾಗರಿಕರೂ ಕೂಡ ಸಹಕರಿಸಬೇಕು ಎಂದು ಅವರು ಮನವಿ ಮಾಡಿದ್ದಾರೆ

ದಿಬ್ರೂಗಢ್ನಲ್ಲಿ ಸಹ ಅಧಿಕಾರಿಗಳು ಹಗಲು ವೇಳೆ ಕಫ್ಯೂ ತೆರವುಗೊಳಿಸಿದ್ದಾರೆ ರಾಜ್ಯಾದ್ಯಂತ ಇಂದಿನಿಂದ ಬ್ರಾಂಡ್ಬ್ಲಾಂಡ್ ಇಂಟರ್ನೆಟ್ ಸೇವೆಗಳನ್ನು ಆರಂಭಿಸಲಾಗಿದೆ ಗುವಾಪಟಿಯಲ್ಲಿ ಸುಧಿಗಾರರೊಂದಿಗೆ ಮಾತನಾಡಿದ ರಾಜ್ಯದ ಹಣಕಾಸು ಸಚಿವ ಹಿಮಂತ ಬಿಸ್ತ ಶರ್ಮಾ ತಮ್ನ ರಾಜ್ಯದಲ್ಲಿ ಪರಿಸ್ತಿತಿ ಈಗ ಸಹಜ ಸ್ತಿತಿಯತ್ನ ಮರಳರುವುದಾಗಿ ತಿಳಿಸಿದ್ದಾರೆ ರಾಜ್ಯದಲ್ಲಿ ಇತ್ತೀಚೆಗೆ ಉಂಟಾದ ಹಿಂಸಾ ಪ್ರಕರಣಗಳ ಬಗ್ಗೆ ತನಿಖೆಗಾಗಿ ಉನ್ನತ ಮಟ್ಟದ ತನಿಖಾ ತಂಡವನ್ನು ನೇಮಿಸಲಾಗುವುದು ಎಂದು ಅವರು ಹೇಳದರು

ಈ ಕಾಯ್ಲೆಯ ಬಗ್ಗೆ ಒಂದು ವರ್ಗದ ಹಲವರು ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಭಾರತ ಜಪಾನ್ ಸಮಾವೇಶವನ್ನು ಗುವಾಹಟಿಯಲ್ಲೇ ನಡೆಸಲಾಗುವುದು ಇದಕ್ಕೆ ದಿನಾಂಕವನ್ನು ನಂತರ ನಿಗದಿಪಡಿಸಲಾಗುವುದು ಎಂದು ಅವರು ಹೇಳಿದರು

ಇನ್ನು ಎರಡು ಮೂರು ದಿನಗಳಲ್ಲಿ ಎಲ್ಲಾ ಎಟಿಎಂಗಳನ್ನು ಸಿದ್ಧಪಡಿಸಲಾಗುವುದು ಎಂದು ಹೇಳಿದರು ಅಸ್ತಾಂನಲ್ಲಿ ಪೌರತ್ನ ತಿದ್ಲುಪಡಿ ಕಾಯ್ಲೆಯ ವಿರುದ್ದ ಇತ್ತೀಚೆಗೆ ನಡೆದ ಪ್ರತಿಭಟನೆಗಳ ವೇಳೆ ಪ್ರವಾಸಿಗರಿಗೆ ಕಿರುಕುಳವಾಗಿಲ್ಲ ಎಂದು ರಾಜ್ಯ ಸರ್ಕಾರ ಸಪ್ಪಪಡಿಸಿದೆ ಆ ರಾಜ್ಯದ ಪ್ರವಾಸೋದ್ಯಮ ನಿರ್ದೇಶಕ ದೇಬ ಕುಮಾರ್ ಮಿಶ್ರಾ ಆಕಾಶವಾಣಿ ಸುಧ್ಯವಿಭಾಗದೊಂದಿಗೆ ಮಾತನಾಡಿ ಪ್ರವಾಸಿಗರ ಅನುಕೂಲಕ್ಕಾಗಿ ಎಲ್ಲ ಪ್ರಯತ್ನಗಳನ್ನು ಮಾಡಲಾಗಿತ್ತು ತಮ್ಮ ಇಲಾಖೆ ಹಾಗೂ ಇತರ ಇಲಾಖೆಗಳು ರಾಜ್ಯದಲ್ಲಿ ಹಿಂಸಾಚಾರದ ವೇಳೆ ಪ್ರವಾಸಿಗರಿಗೆ ತೊಂದರೆಯಾಗದಂತೆ ನೋಡಿಕೊಂಡವು ಈಗ ಪರಿಸ್ಥಿತಿ ಸಾಮಾನ್ಯವಾಗಿದ್ದು ರಾಜ್ಯಕ್ಷೆ ಭೇಟಿ ನೀಡಲು ಹೊರ ರಾಜ್ಯಗಳ ಪ್ರವಾಸಿಗರು ಹಿಂದೇಟು ಹಾಕಬೇಕಾಗಿಲ್ಲ ಎಂದು ಅವರು ಭರವಸೆ ನೀಡಿದ್ದಾರೆ

ಪ್ರಸ್ತುತ ಅವರು ಭೂಸೇನೆಯ ಉಪಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ

ಲೆಫ಼ಿನೆಂಟ್ ಜನರಲ್ ನರವಾಣೆ ಅವರ ಸ್ನಾನವನ್ನು ವಹಿಸಿಕೊಳ್ಲಲಿದ್ದಾರೆ ಸೇನಾಪಡೆಯ ಉಪವರಿಷ್ತರಾಗಿ ಇದೇ ಸೆಪ್ಲೆಂಬರ್ನಲ್ಲಿ ಅಧಿಕಾರ ವಹಿಸಿಕೊಳ್ಳುವ ಮುನ್ನ ನರವಾಣೆ ಅವರು ಭೂಸೇನೆಯ ಪೂರ್ವ ಕಮಾಂಡ್ನ ಮುಖ್ಯಸ್ಥರಾಗಿದ್ದರು ಅವರು ಶಾಂತಿಯ ಮತ್ತು ಯುದ್ದದ ಸಂದರ್ಭಗಳಲ್ಲಿ ಸೇನಾಪಡೆಯಲ್ಲಿ ಹಲವು ಶ್ರಮುಖ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ ಈಶಾನ್ನ ರಾಜ್ಲಗಳು ಹಾಗೂ ಜಮ್ನು ಮತ್ತು ಕಾಶ್ನೀರದಲ್ಲಿ ಉಗ್ರರ ಉಪಟಳ ಹೆಚ್ಚಾಗಿದ್ದ ವೇಳೆ ಅತ್ಯಂತ ಸಮರ್ಥವಾಗಿ ಉನ್ನತ ಸೇನಾ ಜವಬ್ದಾರಿಗಳನ್ನು ನಿಭಾಯಿಸಿದ್ದಾರೆ ಮೇಘಾಲಯದಲ್ಲಿ ಇಂದು ಪೂರ್ವಖಾಸಿ ಗುಡ್ಡಗಾಡು ಜಿಲ್ಲೆ ತಿಲಾಂಗ್ನಲ್ಲಿ ಕರ್ಫ್ಲೂ ಸಡಿಲಿಸಲಾಗಿದೆ

ಜಮ್ನು ಮತ್ತು ಕಾಶ್ನೀರದ ರಚೌರಿ ಜಿಲ್ಲೆಯ ಕಲಾಲ್ ಪ್ರದೇಶದಲ್ಲಿ ನಿನ್ನೆ ತಡರಾತ್ರಿ ಪಾಕಿಸ್ತಾನಿ ಪಡೆಗಳು ಅಪ್ರಚೋದಿತ ಗುಂಡಿನ ದಾಳಿ ನಡೆಸುವ ಮೂಲಕ ಮತ್ತೊಮ್ನೆ ಕದನ ವಿರಾಮವನ್ನು ಉಲ್ಲಂಘಿಸಿವೆ ಭಾರತೀಯ ಸೇನೆಯ ಮುಂಚೂಣಿ ಹೋಸ್ತೆಗಳು ಮತ್ತು ನಾಗರೀಕ ವಸತಿ ಪ್ರದೇಶಗಳತ್ತ ಪಾಕಿಸ್ತಾನಿ ಪಡೆಗಳು ಮನಬಂದಂತೆ ಗುಂಡಿನ ದಾಳಿ ನಡೆಸಿದವು ಎಂದು ರಕ್ಷಣಾ ಇಲಾಖೆಯ ವಕ್ತಾರರು ಮಾಹಿತಿ ನೀಡಿದ್ದಾರೆ

ಉನ್ನತ ಶಿಕ್ಷಣಕ್ಕಾಗಿ ಕೇಂದ್ರಾಡಳತ ಪ್ರದೇಶದಿಂದ ಹೊರಗಿರುವ ವಿದ್ವಾರ್ಥಿಗಳ ಸುರಕ್ಷತೆ ಮತ್ತು ಅವರಿಗೆ ದೊರೆತಿರುವ ಸೌಲಭ್ಯಗಳನ್ನು ಖಾತರಿಪಡಿಸಿಕೊಳ್ಳುವ ಸಲುವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ ಸಾಮಾಜಿಕ ಮಾಧ್ಯಮಗಳನ್ನು ಎಚ್ಗರಿಕೆಯಿಂದ ಬಳಸಬೇಕು ಹಾಗೂ ಶಾಂತಿ ಸಾಮರಸ್ನ ಕದಡುವಂತಹ ಯಾವುದೇ ಚಟುವಟಿಕೆಗಳಿಂದ ದೂರವಿರಬೇಕು ಎಂದು ಜಮ್ಲು ಕಾಶ್ವೀರದ ವಿದ್ಲಾರ್ಥಿಗಳಿಗೆ ಸಲಹೆ ನೀಡಲಾಗಿದೆ ಮಧ್ಯಪ್ರದೇಶದ ಗ್ನಾಲಿಯರ್ನಲ್ಲಿ ಸುಪ್ರಸಿದ್ದ ಶಾಸ್ತೀಯ ಸಂಗೀತ ಉತ್ತವವಾದ ತಾನ್ಸೇನ್ ಸಮಾರೋಹ್ ಇಂದು ಆರಂಭವಾಗುವುದು

ಮಣಿಪುರದಲ್ಲಿ ಈಗ ಕಿತ್ತಳೆಷಣ್ಣಿನ ಭರಪುರ ಫಸಲು ಬಂದಿದ್ಲು ರಾಜ್ಯ ಸರ್ಕಾರ ನಿಸ್ನೆಯಿಂದ ಮೂರು ದಿನಗಳ ರಾಜ್ಯ ಮಟ್ಟದ ಕಿತ್ತಳೆ ಹಣ್ಣು ಉತವವನ್ನು ಆಚರಿಸುತ್ತಿದೆ

ಬೀರೇನ್ ಸಿಂಗ್ ತಮೆಂಗಾಂಗ್ನಲ್ಲಿ ಈ ಉತವಕ್ಕೆ ಚಾಲನೆ ನೀಡಿದರು ಈಶಾನ್ತ ರಾಜ್ಗಳ ಮಂಡಳಿಯ ಸಹಭಾಗಿತ್ತದಲ್ಲಿ ರಾಜ್ಯ ಸರ್ಕಾರ ಪ್ರತಿವರ್ಷ ಈ ಉತ್ತವವನ್ನು ಆಚರಿಸುತ್ತಿದ್ದು ಕಿತ್ತಳೆ ಬೆಳೆಗಾರರಿಗೆ ಪ್ರೋತಾಪ ನೀಡಲಾಗುವುದು ಸಮಾಜವಾದಿ ಪಕ್ಷದ ನಾಯಕ ಅಜ್ಯಮ್ ಖಾನ್ ಅವರ ಪುತ್ರ ಮೊಹಮ್ನದ್ ಅಬ್ಲಲ್ಲಾ ಅಜ್ಯಮ್ ಖಾನ್ ಅವರನ್ನು ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಗೆ ಸರ್ಧಿಸುವುದನ್ನು ಅಲಹಾಬಾ ಹೆಕೋರ್ಟ್ ರದುಪಡಿಸಿದೆ ಅವರು ಅಪಾಪ ವಯಸಿನವರು ಎಂಬ ಕಾರಣಕೆ ಚುನಾವಣೆಯನ್ನು ರದ್ದು ಪಡಿಸಲಾಗಿತ್ತು

ಪಿ